ಅಲ್ಲದೇ ಪಂಡಿತ್ ದೀನ್ ದಯಾಳ್ ಪೆಟ್ರೋಲಿಯಂ ವಿಶ್ವವಿದ್ನಾಲಯದಲ್ಲಿ ನಾವಿನ್ಯ ಮತ್ತು ಸಂಸೋಪಣಾ ಕೇಂದ್ರ ತಂತ್ರಜ್ಞಾನ ವಾಣಿಜ್ಞ ಸಂಸೋಪಣಾ ಟ್ರಾನ್ಸೆಲ್ಲಾಪನಲ್ ಸಂತೋಧನಾ ಕೇಂದ್ರ ಮತ್ತು ತ್ರೀಡಾ ಸಂಕೀರ್ಣಗಳನ್ನು ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ

ಸೌದಿ ಅರೇಬಿಯಾದ ಅಧ್ಯಕ್ಷತೆಯಲ್ಲಿ ವರ್ಚುಯಲ್ ಮಾದರಿಯಲ್ಲಿ ಕೃಂಗಸಭೆ ನಡೆಯಲಿದೆ

ಈ ಸಾಂಕ್ರಾಮಿಕ ರೋಗದ ವಿರುದ್ದ ಹೋರಾಡಲು ಮಾರ್ಗಗಳನ್ನು ಕಂಡುಕೊಳ್ಳುವುದು ಹಾಗೂ ಉದ್ಯೋಗಗಳನ್ನು ಪುನರ್ ಸ್ವಾಪಿಸುವುದು ಕುರಿತಂತೆ ನಾಯಕರುಗಳು ಚರ್ಚೆ ನಡೆಸಲಿದ್ದಾರೆ

ಉತ್ತರಪ್ರದೇಶದಲ್ಲಿ ವಿಂಧ್ಯಾಚಲ ವಲಯದ ಮಿರ್ಜಾಪುರ ಮತ್ತು ಸೋನಭದ್ರ ಜಿಲ್ಲೆಗಳಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಯೋಜನೆಗಳಿಗೆ ಶಿಲಾನ್ಲಾಸ ನೆರವೇರಿಸಲಿದ್ದಾರೆ ವಿಡಿಯೋ ಕಾಸ್ಟರೆನ್ಸ್ ಮೂಲಕ ಅವರು ಈ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ

ಈ ಎಲ್ಲಾ ಜಲ್ಲೆಗಳಲ್ಲೂ ಗ್ರಾಮೀಣ ನೀರು ಮತ್ತು ನೈರ್ಮಲ್ಲ ಸಮಿತಿಗಳನ್ನು ರಚಿಸಲಾಗಿದ್ದು ಇವು ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿವೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿಯೇ ಪ್ರಧಾನಮಂತ್ರಿ ಅವರು ಗ್ರಾಮೀಣ ನೀರು ಮತ್ತು ನೈರ್ಮಲ್ತ ಸಮಿತಿ ಮತ್ತು ಪಾಣಿ ಸಮಿತಿ ಸದಸ್ನರ ಜೊತೆಗೆ ಸಂವಾದ ಕೂಡ ನಡೆಸುವರು ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದತ್ನನಾಥ್ ಸಹ ಉಪಸ್ಸಿತರಿರುವರು

ನವದೆಹಲಿಯ ಎನ್ಎಎಸ್ಒಿಸಿ ಸಂಕೀರ್ಣದಲ್ಲಿಂದು ಮೀನುಗಾರಿಕೆ ಪಶು ಸಂಗೋಪನೆ ಮತ್ತು ಡೇರಿ ಸಚಿವಾಲಯದಿಂದ ಕಾರ್ಯಕ್ರಮ ಆಯೋಜಸಲಾಗಿದೆ

ಕೊಯಮತ್ತೂರಿನಲ್ಲಿ ರಸ್ತೆ ಕಾಮಗಾರಿಗಳಿಗೆ ಕಂಕುಸ್ತಾಪನೆ ನೆರವೇರಿಸಲಿರುವ ಅವರು ಪಲವಾರು ಮೂಲ ಸೌಕರ್ನ ಯೋಜನೆಗಳಗೂ ಚಾಲನೆ ನೀಡಲಿದ್ದಾರೆ ಸಂಜೆ ಅಮಿತ್ ಷಾ ಅವರು ತಮಿಳುನಾಡಿನ ಬಿಜೆಪಿಯ ಹಿರಿಯ ನಾಯಕರನ್ನು ಭೇಟಿಯಾಗಲಿದ್ದು ಮುಂದಿನ ಸಾಲಿನ ಮೇ ನಲ್ಲಿ ನಡೆಯಲಿರುವ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ

ಈ ಸಂಬಂಧ ಟ್ವೀಟ್ ಮಾಡಿರುವ ಶ್ರಧಾನಮಂತ್ರಿಗಳು ಈಗಾಗಲೇ ಆನೇಕ ಆಸಕ್ತಿಕರ ಸಂಗತಿಗಳನ್ನು ಸ್ವೀಕಾರ ಮಾಡಲಾಗಿದೆ ಆದರಲ್ಲಿ ಕೆಲವು ಜೀವನದ ಸ್ಥೂರ್ತಿದಾಯಕ ವಿಷಯಗಳೂ ಇವೆ ಎಂದಿದ್ದಾರೆ

ನವಜಾತ ಶಿಶುಗಳ ಆರೋಗ್ನ ಆರ್ನೆಕೆ ಕುರಿತಂತೆ ಜಾಗ್ನತಿ ಮೂಡಿಸುವುದು ಈ ಸಪ್ನಾಪದ ಉದ್ಗೇಶವಾಗಿದೆ ಕೇಂದ್ರ ಆರೋಗ್ನ ಸಚಿವ ಡಾ ಪರ್ಷವರ್ಧನ್ ಈ ಕುರಿತು ನಿಸ್ಥೆ ಉನ್ನತ ಮಟ್ಟದ ಸಭೆ ನಡೆಸಿದರು ಬಳಕ ಮಾತನಾಡಿದ ಅವರು ದೇಶದಲ್ಲಿ ಜನಿಸುವ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಸಮಾನ ಮತ್ತು ಫನತೆಯ ಆರೋಗ್ಯ ಸೇವೆ ದೊರೆಯುವಂತಾಗಬೇಕು ಪ್ರತಿಯೊಂದು ಮಗುವಿನ ಬೆಳವಣಿಗೆ ಅತ್ಲಗತ್ಲವಾಗಿದ್ದು ಹೊಸದಾಗಿ ಜನ್ನತಾಳದ ಮಗುವಿನ ರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ ಎಂದರು ಮಾಜಿ ಶ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ತಾಯಿ ಮತ್ತು ಮಗುವಿನ ಮರಣ ಪ್ರಮಾಣ ತಗ್ಗಿಸಬೇಕು ಎಂದು ಸದಾ ಹೇಳುತ್ತಿದ್ದರು ಇದೀಗ ಮರಣದರ ಕಡಿಮೆಯಾಗಿದೆ ಎಂದರು ಈ ಕುರಿತು ವರದಿ ಬಿಡುಗಡೆ ಮಾಡಿದ ಸಚಿವರು

ಭವಿಷ್ಣಕ್ನಾಗಿ ವೆಚ್ಲ ಪರಿಣಾಮಕಾರಿ ಮತ್ತು ನವೀನ ಆರೋಗ್ಲ ಪರಿಹಾರಗಳನ್ನು ಬಾತ್ರಿಪಡಿಸುವಲ್ಲಿ ಭಾರತ ಶ್ರಮುಖ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳದ್ದಾರೆ

ನಮ್ನ ಮನೆಯಲ್ಲೇ ತಯಾರಿಸಿ ಬಳಸುವ ಲಸಿಕೆ ತ್ವರಿತಗತಿಯಲ್ಲಿ ಪ್ರಯೋಜನಕ್ಕೆ ಬರುತ್ತಿದೆ ಎಂದು ಹೇಳದ ಪಿಯೂಷ್ ಗೋಯಲ್ ಕೊರೋನಾ ಸಾಂಕ್ರಾಮಿಕ ರೋಗಕ್ಷೆ ಲಸಿಕೆ ಸಿಗುವವರೆಗೂ ಇದರ ಆತಂಕದಿಂದ ಹೊರಬರಲು ಸಾಧ್ಯವಿಲ್ಲ ಸಾಂಕ್ರಾಮಿಕ ರೋಗದ ವಿರುದ್ದದ ಹೋರಾಟದಲ್ಲಿ ಭಾರತದ ಕೊಡುಗೆಯನ್ನು ಇತಿಹಾಸವು ಶ್ಲಾಘಿಸುತ್ತದೆ ಎಂದು ಹೇಳದರು